ಅದನ್ನು ತಡೆಗಟ್ಟಲು ಸರ್ಕಾರ ಆಗತ್ಕ ಕ್ರಮ ಕೈಗೊಂಡಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳ ಸಭೆಯ ನಂತರ ಸುದ್ದಿಗಾರರಿಗೆ ಅವರು ಈ ವಿಷಯ ತಿಳಿಸಿದರು ಬೆಂಗಳೂರು ನಗರದಲ್ಲಿ ಸರ್ಕಾರಿ ಮತ್ತು ವೈದ್ಯಕೀಯ ಆಸ್ತ್ರೆಗಳಲ್ಲಿ ಕೋವಿಡ್ ರೋಗಿಗಳಿಗಾಗಿಯೇ ಒಂದು ಸಾವಿರ ಪಾಸಿಗೆಗಳನ್ನು ಮೀಸಲಿಡಲಾಗಿದೆ ಪ್ರತಿನಿತ್ಯ ಮೂರು ಲಕ್ಷ ಜನರಿಗೆ ಲಸಿಕೆ ಪಾಕುವ ಗುರಿ ಪಾಕಿಕೊಳ್ಳಲಾಗಿದೆ

ಐದಕ್ಕಿಂತ ಹೆಚ್ಚು ಸೋಂಕು ಪ್ರಕರಣ ವರದಿಯಾದರೆ ಅವುಗಳನ್ನು ಮೈಕೋ ಕಂಟೈನ್ಮೆಂಟ್ ವಲಯವೆಂದು ಘೋಷಣೆ ಮಾಡಲಾಗುವುದು ಎಂದು ಸಚಿವ ಡಾ

ರಾಜ್ದದಲ್ಲಿ ಮಾದಕ ವಸ್ತು ಪಿಡುಗು ನಿಯಂತ್ರಿಸಲು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಮಾದಕ ವಸ್ತು ನಿಗ್ರಹ ಘಟಕ ತೆರೆಯಲಾಗಿದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ವಿಧಾನಪರಿಷತ್ತಿಗೆ ತಿಳಿಸಿದರು ಪ್ರಶ್ನೋತ್ತರ ಅವಧಿಯಲ್ಲಿ ಉತ್ತರ ನೀಡಿದ ಸಚಿವರು ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಎಲ್ಲ ಕಡೆ ಮಕ್ಕಾಬಾರ್ಗಳನ್ನು ನಿಷೇಧಿಸಲಾಗುವುದು ಎಂದು ಹೇಳಿದರು ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವ ಪರೀಕ್ಷಾ ಪದ್ದತಿಯಲ್ಲಿ ಬದಲಾವಣೆ ತರಲಾಗುವುದು ಪರೀಕ್ಷಾ ಪದ್ದತಿಯಲ್ಲಿ ಹೊಸ ಮಾರ್ಪಾಡುಗಳನ್ನು ಮಾಡಿ ಪಾರದರ್ಶಕತೆ ಕಾಪಾಡಿಕೊಳ್ಳಲಾಗುವುದು ಎಂದು ಸಚಿವ ಬಸವರಾಜ ಬೊಮ್ಮಾಯಿ ಸದನಕ್ಕೆ ತಿಳಿಸಿದರು

ಸುರೇಶ್ಕುಮಾರ್ ವಿಧಾನಸಭೆಗಿಂದು ತಿಳಿಸಿದರು ಪ್ರಶ್ನೋತ್ತರ ಅವಧಿಯಲ್ಲಿ ಜೆಡಿಎಸ್ನ ಎಚ್

ರೇವಣ್ಣ ಪ್ರಶ್ನೆಗೆ ಉತ್ತರಿಸಿ ಸಚಿವರು ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಪೆಜ್ಜಿಸಿ ಗ್ರಾಮೀಣ ಭಾಗದ ಮಕ್ಕಳಗೆ ಗುಣಾತ್ಮಕ ಶಿಕ್ಷಣ ದೊರಕಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ

ಕಾಡು ಪ್ರಾಣಿಗಳ ಹಾವಳಿಯಿಂದ ಬೆಳೆ ನಾಕ ಅನುಭವಿಸಿದ ರೈತರಿಗೆ ಪರಿಷ್ಟಕ ಪರಿಹಾರವನ್ನು ಶೀಘ ಪ್ರಕಟಿಸಲಾಗುವುದು ಎಂದು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ವಿಧಾನಸಭೆಗಿಂದು ತಿಳಿಸಿದರು ಪ್ರಶ್ನೋತ್ತರ ಕಲಾಪದಲ್ಲಿ ಅರಣ್ಯ ಸಚಿವರ ಪರವಾಗಿ ಉತ್ತರ ನೀಡಿದ ಸಚಿವರು ಮುಖ್ಯಮಂತ್ರಿ ಪಾಗೂ ಪಣಕಾಸು ಇಲಾಖೆ ಅಧಿಕಾರಿಗಳೊಂದಿಗೆ ಸಮಾಲೋಜಿಸಿ ಪರಿಷ್ಟತ ಪರಿಹಾರ ಪ್ರಕಟಿಸಲಾಗುವುದು ಮಲೆನಾಡು ಮತ್ತು ಕೊಡಗಿನ ಅನೇಕ ಭಾಗಗಳಲ್ಲಿ ಕಾಡು ಪಾಣಿಗಳ ಉಪಟಕದಿಂದ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ವರ್ಷವೀಡಿ ಬೆಳೆದ ಬೆಳೆ ನಾಶವಾಗುತ್ತಿದ್ದು ಕೆಲವೆಡೆ ಜೀವಹಾನಿಯಾಗುತ್ತಿದೆ ಇದೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಹೊಸ ಪರಿಹಾರ ಪ್ರಕಟಿಸಲು ಸರ್ಕಾರ ಮುಂದಾಗಿದೆ ಎಂದು ಸಚಿವ ಜಗದೀಶ್ ಶೆಟ್ಟರ್ ಸದನಕ್ಕೆ ಮಾಹಿತಿ ನೀಡಿದರು ಸುಪ್ರೀಂ ಕೋರ್ಟ್ನ ಕಾರ್ಯಕಲಾಪಗಳು ಸುಗಮವಾಗಿ ನಡೆಯಲು ಮತ್ತು ಅದರ ಮೇಲಿನ ಕಾರ್ಯಭಾರದ ಒತ್ತಡ ಕಡಿಮೆ ಮಾಡಲು ಉತ್ತರ ದಕ್ಷಿಣ ಸೇರಿದಂತೆ ದೇಶದ ನಾಲ್ಕ ಕಡೆ ಸುಪ್ರೀಂ ಕೋರ್ಟ್ ಪೀಠ ಸ್ಥಾಪನೆ ಮಾಡಬೇಕೆಂದು ಕೆ

ರಾಮಮೂರ್ಟಿ ರಾಜ್ಯಸಭೆಯಲ್ಲಿಂದು ಒತ್ತಾಯಿಸಿದ್ದಾರೆ ಜನರ ಪಣ ಸಮಯ ಉಳಿತಾಯ ಮಾಡಲು ಸುಪ್ರೀಂ ಕೋರ್ಟ್ ಪೀಠ ಸ್ಥಾಪನೆಯ ಬೇಡಿಕೆ ಬಪಳ ದಿನಗಳಿಂದಲೂ ಕೇಳಿ ಬರುತ್ತಿದೆ ಈ ಎಚಾರದಲ್ಲಿ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಸೂಕ್ತ ನಿರ್ಧಾರ ಕೈಗೊಳ್ಳುವುದಕ್ಕೆ ಸಮಯ ಸೂಕ್ತವಾಗಿದೆ ಎಂದು ಅವರು ಪೇಳಿದರು ದಕ್ಷಿಣ ಭಾಗದಲ್ಲಿ ಸುಪ್ರೀಂ ಕೋರ್ಟ್ನ ಪೀಠ ಸ್ಥಾಪನೆಗೆ ಬೆಂಗಳೂರು ನಗರ ಅತ್ಕಂತ ಸೂಕ್ತ ಸ್ಥಳವಾಗಿದೆ

ಈ ನಿಟ್ಟನಲ್ಲಿ ಕೇಂದ್ರ ಕಾನೂನು ಸಚವಾಲಯ ಪ್ರಯತ್ನ ಮಾಡಬೇಕು ಎಂದು ರಾಮಮೂರ್ತಿ ಸದನದ ಗಮನ ಸೆಳೆದರು ಕಾರ್ಮಿಕ ಇಲಾಖೆಯಲ್ಲಿ ಪ್ರಸ್ತುತ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಕೆಪಿಎಸ್ಸಿಗೆ ಪತ್ರ ಬರೆಯಲಾಗಿದೆ ಅರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟರೆ ಆ ಮದ್ದೆಗಳನ್ನು ಭರ್ತಿ ಮಾಡಲಾಗುವುದು ಎಂದು ಕಾರ್ಮಿಕ ಸಚಿವ ಶಿವರಾಂ ಹೆಬ್ದಾರ್ ವಿಧಾನಸಭೆಯಲ್ಲಿಂದು ತಿಳಿಸಿದರು

ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದು ಹೇಳಿದರು ಪ್ರತಿಯೊಂದು ಗಾರ್ಮೆಂಟ್ಸ್ ಕಾರ್ಖಾನೆಯಲ್ಲಿ ಕುಡಿಯುವ ನೀರು ಶೌಚಾಲಯ ಆಸನದ ವ್ಯವಸ್ಥೆ ಗಾಳಿ ಬೆಳಕು ಕುರ್ತು ನಿರ್ಗಮನ ಪ್ರಥಮ ಚಿಕಿತ್ಸೆ ಸೌಲಭ್ಯ ಆರು ವರ್ಷದ ಮಕ್ಕಳಿಗೆ ಬಾಲವಾಡಿ ವಿಶ್ವಾಂತಿ ಕೊಠಡಿ ಕ್ಕಾಂಟಿನ್ ಸೌಲಭ್ಯ ಸೇರಿದಂತೆ ಅಗತ್ಯ ಸೌಲಭ್ಯಗಳರಬೇಕು ಮಹಿಳೆಯರಿಗೆ ಗಾರ್ಮೆಂಟ್ಸ್ ಕಾರ್ಖಾನೆಯಲ್ಲಿ ಸುರಕ್ಷತೆ ಒದಗಿಸಲು ಪಾಲಿ ಇರುವ ಕಾಯ್ದೆಗೆ ತಿದ್ದುಪಡಿ ಮಾಡಿ ವಿಧಾನಮಂಡಲದಲ್ಲಿ ಅಂಗೀಕರಿಸಲಾಗಿದೆ ಯಾರು ನಿಯಮಗಳನ್ನು ಪಾಲಿಸುವುದಿಲ್ಲವೋ ಅಂತಹವರ ಮೇಲೆ ಕಾಣ ಕ್ರಮ ಜರುಗಿಸುವುದಾಗಿ ಸಚಿವರು ಎಚ್ವರಿಸಿದರು

ಅಂಗನವಾಡಿ ಕೇಂದ್ರಗಳಲ್ಲಿ ಅಪೌಷ್ಠಿಕತೆಯಿಂದ ಬಳಲುತ್ತಿರುವ ಮಕ್ಕಳನ್ನು ಪಂಜಾಯತ್ ಮಟ್ಟದಲ್ಲಿ ದತ್ತು ಪಡೆದು ಅವರಲ್ಲಿ ಪೌಷ್ಠಿಕತೆ ಮಟ್ಟ ಹೆಚ್ಚಿಸುವುದು ಪೋಷಣ್ ಅಭಿಯಾನದ ಉದ್ದೇಶವಾಗಿದೆ ಎಂದು ಉಡುಪಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ನವೀನ್ ಭಟ್ ಹೇಳಿದ್ದಾರೆ ಅವರು ಬಡಗಬೆಟ್ಟು ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸೋಷಣ್ ಪಕ್ವಾಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು

ಇಂತಪ ಯೋಜನೆಗಳನ್ನು ಅಂಗನವಾಡಿಗಳ ಮೂಲಕ ಮಕ್ಕಳಿಗೆ ತಲುಪಿಸಲಾಗುತ್ತಿದೆ

ಇದೇ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ಸಪಕಾರದೊಂದಿಗೆ ಅಂಗನವಾಡಿಗಳಲ್ಲಿ ಪೌಷ್ಠಿಕ ಕೈಕೋಟಗಳನ್ನು ಅಭಿವೃದ್ಧಿಪಡಿಸುವಂತೆ ಅವರು ಕರೆ ನೀಡಿದರು ಕಳೆದ ಕೆಲವು ದಿನಗಳಿಂದ ಮಣಿಪಾಲದ ಮಣಿಪಾಲ ಇನ್ಸಿಟ್ಟೂಟ್ ಆಫ್ ಟೆಕ್ನಾಲಜಿ ಎಂಐಟಿ ಪರಿಸರದಲ್ಲಿ ಕೊರೋನ ಪ್ರಕರಣಗಳು ಪೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಎಂಐಟಿ ಅವರಣದ ಪರಿಸರವನ್ನು ಕಂಟೈನ್ಮೆಂಟ್ ವಲಯ ಎಂದು ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಘೋಷಿಸಿದ್ದಾರೆ ಇದೀಗ ಎಂಐಟಿಯಲ್ಲಿ ಇಂಜೆನಿಯರಿಂಗ್ ವಿದ್ಕಾರ್ಥಿಗಳಿಗೆ ಸೆಮಿಸ್ಟರ್ ಪರೀಕ್ಷೆ ನಡೆಯುತ್ತಿದ್ದು ಸದ್ಕ ಎಂಐಟಿ ಕ್ಕಾಂಪಸ್ ಪರಿಸರವನ್ನು ಕಂಟೈನ್ಮೆಂಟ್ ವಲಯ ಎಂದು ಜಿಲ್ಲಾಧಿಕಾರಿ ಘೋಷಿಸಿರುವ ಹಿನ್ನೆಲೆಯಲ್ಲಿ ಥಿಯರಿ ಪರೀಕ್ಷೆಗಳನ್ನು ಆನ್ಲೈನ್ ಹಾಗೂ ಪ್ರಾಕ್ಟಿಕಲ್ ಹಾಗೂ ಕಾಂಟ್ಕಾಕ್ಟ್ ಕ್ಲಾಸ್ಗಳನ್ನು ಮುಂದಿನ ದಿನಗಳಲ್ಲಿ ನಡೆಸಲಾಗುವುದು

ಟೆಕ್ನ ಬಾಕಿ ಉಳಿದ ಸೆಮಿಸ್ಟರ್ ಪರೀಕ್ಷೆಗಳ ದಿನವನ್ನು ಮರು ನಿಗದಿ ಮಾಡಲಾಗುವುದು ಎಂದು ವಿಶ್ವವಿದ್ಕಾಲಯದ ಪ್ರಕಟಣೆಯಲ್ಲಿ ತಿಳಿಸಿದೆ

ಮಡಿಕೇರಿಯಲ್ಲಿಂದು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಪಾಗೂ ಕರ್ನಾಟಕ ಟೂರಿಸಂ ಸೊಸೈಟಿ ವತಿಯಿಂದ ಆಯೋಜಿತ ಕನೆಕ್ಟ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕಾವೇರಿ ನದಿಯುದ್ದಕ್ಕೂ ಸುರಕ್ಷಿತ ತಾಣಗಳಲ್ಲಿ ಜಲಕ್ರೀಡಾ ಪ್ರವಾಸೋದ್ಯಮಕ್ಕ ಯೋಜನೆ ರೂಪಿಸಲಾಗಿದೆ ಎಂದರು ಪ್ರವಾಸೋದ್ಯಮಕ್ಕೆ ಕಾಯಕಲ್ಪ ನೀಡುವ ನಿಟ್ಟಿನಲ್ಲಿ ಪ್ರವಾಸಿ ಉತ್ತನ್ನಗಳಗೆ ಬೆಂಬಲವಾಗಿ ಇಲಾಖೆಯಿಂದ ಹೊಸ ಸಾಫ್ಟವೇರ್ ರೂಪಿಸಲಾಗುತ್ತಿದ್ದು ಅತ್ಕಂತ ಸರಳವಾಗಿ ಪ್ರವಾಸೋದ್ಯಮಿಗಳು ಸರ್ಕಾರದ ನೆರವಿನ ಮೂಲಕ ತಮ್ಮ ಉತ್ತನ್ನಗಳನ್ನು ಖರೀದಿದಾರರಿಗೆ ಮಾರಲು ಸಾಧ್ಯವಾಗಲಿದೆ ಅಂತೆಯೇ ಪ್ರವಾಸೋದ್ಯಮ ಇಲಾಖೆಯ ಮೂಲಕ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೆಚ್ಚನ ಉದ್ಯೋಗ ಕಲ್ಪಿಸುವಿಕೆ ಬಂಡವಾಳ ಹೂಡಿಕೆ ಡಿಜೆಟಲೀಕರಣ ಪ್ರವಾಸೋದ್ಯಮ ಸಂಬಂಧಿತ ಕಾರ್ಯಕ್ರಮಗಳನ್ನು ಈ ವರ್ಷ ಪಾಕಿಕೊಳ್ಳಲಾಗಿದೆ ಎಂದರು

ಚಕ್ಕಬಳ್ಳಾಮರ ತಾಲೂಕಿನ ಪೆರೇಸಂದ್ರ ಪೊಲೀಸ್ ಹೊರಡಾಣೆಯನ್ನು ಪೂರ್ಣಪ್ರಮಾಣದ ಪೊಲೀಸ್ ಕಾಣೆಯನ್ನಾಗಿ ಮೇಲ್ವರ್ಜೆಗೇರಿಸಿ ರಾಜ್ಯ ಸರ್ಕಾರ ಹೊಸದಾಗಿ ಆದೇಶ ಹೊರಡಿಸಿದೆ

ಚಿತ್ರದುರ್ಗ ಜಿಲ್ಲಾಧಿಕಾರಿ ಕವಿತಾ ಎಸ್

ಚಿತ್ರದುರ್ಗ ತಹಶೀಲ್ದಾರ್ ಭರಮಸಾಗರ ಹೋಬಳಿಯ ಶೀಗೇಪಳ್ಳ ಗಾಮದಲ್ಲಿ ತಾಲ್ಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಗ್ರಾಮ ವಾಸ್ತವ್ಯ ಮಾಡಲಿದ್ದಾರೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ ಕುಡಿಯುವ ನೀರು ರುದ್ರಭೂಮಿ ಮತ್ತು ಇತರೆ ಸೌಲಭ್ಯಗಳ ಬಗ್ಗೆ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು